ಪ್ರಧಾನಮಂತಿ ನರೇಂದ ಮೋದಿ ಅವರಿಂದ ಹಿಮಾಚಲ ಪ್ರದೇಶದ ಧರ್ಮಾಶಾಲಾದಲ್ಲಿ ಜಾಗತಿಕ ಹೂಡಿಕೆದಾರರ ಸಮ್ಮೇಳನಕ್ಕೆ ಚಾಲನೆ

ಮಹಾರಾಷ್ಟ್ದಲ್ಲಿ ನೂತನ ಸರ್ಕಾರ ರಚನೆ ಸಂಬಂಧ ಬಿಜೆಪಿ ನಾಯಕರಿಂದ ಇಂದು ರಾಜ್ಯಪಾಲರ ಭೇಟಿ

ಕರ್ತಾರ್ಪುರ್ಗೆ ಯಾತ್ರಿಕರಾಗಿ ಭೇಟಿ ನೀದುವ ಅತಿಗಣ್ಯರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಒದಗಿಸುವಂತೆ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರದ ಮನವಿ

ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ರೈಲ್ವೆ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ರಾಜ್ಯ ಖಾತೆ ಸಚಿವರಾದ ಪ್ರಹ್ಲಾದ್ ಪಟೇಲ್

ನವದೆಹಲಿಯಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಅಪೂರ್ಣಗೊಂಡಿರುವ ಮನೆಗಳನ್ನು ಪೂರ್ಣಗೊಳಿಸಲು ಡೆವಲಪರ್ಗಳಿಗೆ ಈ ನಿಧಿಯಿಂದ ಅನುಕೂಲವಾಗಲಿದೆ ಇದರ ಪರಿಣಾಮವಾಗಿ ಮನೆ ಖರೀದಿದಾರರಿಗೆ ಮನೆಗಳನ್ನು ವಿತರಿಸಲು ಸಹಕಾರಿಯಾಗಲಿದೆ

ಮಹಾರಾಷ್ಟ ವಿಧಾನಸಭೆಯ ಪ್ರಸಕ್ತ ಅವಧಿ ಶನಿವಾರಕ್ಕೆ ಮುಕ್ಕಾಯವಾಗಲಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಸಾಧ್ಯತೆ ಇದೆ ಬಿಜೆಪಿಯ ಹಿರಿಯ ನಾಯಕ ಮತ್ತು ಪರಿಸರ ಸಚಿವ ಸುಧೀರ್ ಮುಂಗಂತಿವಾರ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ರಾಜ್ಯಪಾಲರನ್ನು ಭೇಟಿ ಮಾಡಲಿದ್ದಾರೆ ಮುಂಬೈನಲ್ಲಿ ನಿನ್ನೆ ಬಿಜೆಪಿ ಕೋರ್ ಸಮಿತಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾದಿದ ಅವರು ಆದಷ್ಟು ಶೀಫ್ರ ರಾಜ್ಯದಲ್ಲಿ ಬಿಜೆಪಿ ಶಿವಸೇನೆ ಸರ್ಕಾರ ರಚನೆಗೆ ಪಕ್ಷ ಎಲ್ಲ ಪ್ರಯತ್ನಗಳನ್ನು ನಡೆಸುತ್ತಿದೆ ಎಂದು ಹೇಳಿದ್ದಾರೆ ಬಿಜೆಪಿಯ ನಿರ್ಧಾರವನ್ನು ಸ್ವಾಗತಿಸಿರುವ ಶಿವಸೇನೆ ನಾಯಕ ಸಂಜಯ್ ರಾವತ್ ಮುಖ್ಯಮಂತ್ರಿ ಕಾರ್್ಯಾವಧಿಯ ಸಮಾನ ಹಂಚಿಕೆ ವಿಷಯದಲ್ಲಿ ಪಕ್ಷ ಯಾವುದೇ ಹೊಂದಾಣಿಕೆಗೆ ಸಿದ್ದವಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ ಮಹಾರಾಷ್ಟ್ ಮುಖ್ಯಮಂತ್ರಿ ದೇವೇಂದ್ರ ಫಡ್ಡವೀಸ್ ಅವರೊಂದಿಗೆ ತಮ್ಮ ಪಕ್ಷ ಉತ್ತಮ ಸಂಬಂಧ ಹೊಂದಿದೆ

ಮುಂಬೈಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫದ್ನ ವೀಸ್ ಅವರೊಂದಿಗೆ ಶಿವಸೇನೆಗೆ ವೈಯಕ್ತಿಕ ದ್ವೇಷವಿಲ್ಲ ಆದಾಗ್ಯೂ ಈ ಹಿಂದೆ ನಿರ್ಧಾರವಾದಂತೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಮಾತುಕತೆ ಪ್ರಗತಿಯಲ್ಲಿದೆ ಎಂದು ಹೇಳಿದರು

ಇದನ್ನು ಶಿವಸೇನೆ ಸ್ನಾಗತಿಸುತ್ತದೆ ಎಂದು ರಾವತ್ ಹೇಳಿದರು ರಾಷ್ಟ್ದಲ್ಲಿ ಜಲಸಂಪನ್ಮೂಲಗಳ ಗುರುತಿಸುವಿಕೆ ಕಾರ್ಯ ಆರಂಭವಾಗಿದೆ ಎಂದು ಕೇಂದ್ರ ಜಲಶಕ್ಕಿ ಖಾತೆ ಸಚಿವ ಗಜೇಂದ್ರಸಿಂಗ್ ಶೆಖಾವತ್ ಹೇಳಿದ್ದಾರೆ

ಮಹಾರಾಷ್ಟ್ದ ಪುಣೆಯಲ್ಲಿ ಆಯೋಜಿಸಲಾಗಿದ್ದ ಎರಡನೇ ಅಂತಾರಾಷ್ಟೀಯ ಸುಸ್ದಿರ ಜಲ ನಿರ್ವಹಣೆ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು

ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಖಾಸಗಿ ಕಾಲೇಜುಗಳಲ್ಲಿ ವೈದ್ಯಕೀಯ ಕೋರ್ಸ್ಗಳ ಶುಲ್ಕವನ್ನು ನಿಗದಿಪದಿಸುವ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ ಖಾಸಗಿ ವ್ಯದ್ಯಕೀಯ ಕಾಲೇಜುಗಳಲ್ಲಿ ಶುಲ್ಲ ನಿಗದಿ ಸಂಬಂಧ ಕರದು ಮಾರ್ಗಸೂಚಿ ಸಿದ್ದಪಡಿಸುವಂತೆ ಭಾರತೀಯ ವೈದ್ಯಕೀಯ ಮಂಡಳಿಯ ನಿರ್ದೇಶಕರನ್ನು ಸಚಿವಾಲಯ ಕೋರಿದೆ ಆಕಾಶವಾಣಿಯೊಂದಿಗೆ ಮಾತನಾದಿದ ಆರೋಗ್ಯ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ಅರುಣ್ ಸಿಂಫಾಲ್ ರಾಷ್ಟೀಯ ವೈದ್ಯಕೀಯ ಆಯೋಗ ಸ್ಥಾಪನೆ ಆಗುವವರೆಗೆ ಆರಂಭಿಕ ಶುಲ್ಲ ನಿಗದಿ ಕರಡನ್ನು ನಿರ್ದೇಶಕರ ಮಂಡಳಿ ಸಿದ್ದಪಡಿಸಲಿದೆ ಎಂದರು

ಈ ಗುಂಡಿನ ಚಕಮಕಿಯಲ್ಲಿ ಕೆಲವು ನಕ್ಪಲರು ಕೂಡ ಹತರಾಗಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿದೆ ಉತ್ತರಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಅತಿಸಣ್ಣ

ಕಣಿವೆಯಲ್ಲಿ ಮುಂದಿನ ವಾರದಿಂದ ರೈಲು ಸೇವೆಗಳನ್ನು ಪುನರಾರಂಭಿಸುವಂತೆ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಕಾಶ್ಮೀರ ವಲಯದ ವಿಭಾಗೀಯ ಆಯುಕ್ತ ಬಶೀರ್ ಅಹ್ಮದ್ ಖಾನ್ ಸೂಚಿಸಿದ್ದಾರೆ ಈ ಕುರಿತು ರೈಲ್ವೆ ಅಧಿಕಾರಿಗಳು

ಆಕಾಶವಾಣಿಯೊಂದಿಗೆ ಮಾತನಾದಿದ ದೆಹಲಿಯ ಪ್ರಾದೇಶಿಕ ಹವಾಮಾನ ಮುನ್ಪೂಚನೆ ಕೇಂದ್ರದ ಮುಖ್ಯಸ್ಥ ಕುಲದೀಪ್ ಶ್ರೀವಾಸ್ತವ ಮಹಾಚಂಡಮಾರುತದ ಪ್ರಭಾವ ಹಾಗೂ ಪಶ್ಚಿಮದ ಅಡೆತಡೆಗಳಿಂದಾಗಿ ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ಲಘು ಮಳೆ ಮತ್ತು ಭಾರಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದರು

ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಚನ್ ಅಮರಿಂದ್ರ ಸಿಂಗ್ ಕೇಂದ್ರ ಸಚಿವರಾದ ಹರ್ಸಿಮೃತ್ ಕೌರ್ ಬಾದಲ್ ಹರ್ದೀಪ್ ಸಿಂಗ್ ಪುರಿ ಹಲವು ಸಂಸದರು ಕರ್ತಾರ್ಪುರಕ್ಕೆ ಭಾರತದಿಂದ ಭೇಟಿ ನೀಡುವ ಗಣ್ಯ ವ್ಯಕ್ತಿಗಳಾಗಿದ್ದಾರೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ